ಜನತೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಮ್ಮ ಕಾಶ್ಮೀರದ ಅಭಿವೃದ್ಧಿ

ಎಸ್ಎಸ್ಒ ಮೂಲಕ ಸಶಸ್ತ ಪಡೆಗಳಿಗೆ ನೇಮಕಗೊಳ್ಳುವ ಮಹಿಳೆಯರಿಗೆ ಪುರಷರಂತೆ ಸಮಾನ ಅವಕಾಶ

ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯ ಅಂಗಳದಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಸಶಸ್ತಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿ ರಾಷ್ಟ ಧ್ವಜಾರೋಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸಿದರು ನಂತರ ದೇಶವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನ ಮಂತ್ರಿಗಳು ಪ್ರಸ್ತುತ ದೇಶದೆಲ್ಲೆಡೆ ಈ ಬಾರಿ ಮುಂಗಾರು ಉತ್ತಮವಾಗಿದ್ದು ಕೆಲವೆಡೆ ಅತಿವೃಷ್ಷಿ ಮತ್ತು ಪ್ರವಾಹ ಪರಿಸ್ನಿತಿ ತಲೆದೋರಿದೆ

ಇಡೀ ದೇಶವೇ ಬದಲಾಯಿತು ಎಂದ ಪ್ರಧಾನ ಮಂತ್ರಿ ದೀರ್ಘಕಾಲದಿಂದ ಜನತೆ ಕಾಯುತ್ತಿದ್ದ ಹಲವು ಜನಪರ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ ಎಂದರು

ಬಡಜನರಿಗೆ ಉತ್ತಮ ಗುಣಮಟ್ಲದ ಆರೋಗ್ಯ ಸೇವೆ ಖಾತ್ರಿಪಡಿಸುವ ಈ ಯೋಜನೆ ಜಗತ್ತಿನಲ್ಲೆ ಅತ್ಯಂತ ಬೃಹತ್ ಪ್ರಮಾಣದ್ನಾಗಿದ್ದು

ದೇಶ ಇಂದು ಆತ್ಲಾವಿಶ್ವಾಸದ ಗಣಿಯಾಗಿದೆ ಎಂದರು

ವಿಶ್ವದಲ್ಲೆಡೆ ತ್ರಿವರ್ಣದ್ಜಜದ ರಂಗು ಚೆಲ್ಲಿ ಬಂದಿದ್ದಾರೆ ಆದಿವಾಸಿ ಮಕ್ಕಳು ಎವರೆಸ್ಟ್ ಶಿಖರದ ಮೇಲೆ ರಾಷ್ಪದ್ವಜವನ್ನು ಹಾರಿಸಿ ದೇಶಕ್ಕೆ ಹೆಮ್ಮೆ ಮೂಡಿಸಿದ್ದಾರೆ ಎಂದರು ಇತ್ತೀಚೆಗೆ ಮುಕ್ತಾಯವಾದ ಸಂಸತ್ತಿನ ಮುಂಗಾರು ಅಧಿವೇಶನ ಇತರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡುವ ಹಾಗೂ ಎಸ್ಸಿಎಸ್ಟಿ ದೌರ್ಜನ್ನ ತಡೆ ಕಾಯ್ದೆಗೆ ಅನುಮೋದನೆ ನೀಡುವ ಮೂಲಕ ಸಾಮಾಜಿಕ ನ್ಯಾಯದ ಅಧಿವೇಶನ ಎಂದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಎಂದು ಹೇಳಿದರು ಇಂತಹ ಸಕಾರಾತ್ಕಕ ವಾತಾವರಣದಲ್ಲಿ ಭಾರತ ಇಂದು ಸ್ವಾತಂತ್ರ್ಯ ದಿನವನ್ನು ಹೆಮ್ನೆಯಿಂದ ಆಚರಿಸುತ್ತಿದೆ

ಭಾರತ ಈಗ ವಿಶ್ವದ ಆರನೇಯ ಬಲಾಡ್ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಬಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ದೇಶದ ಹಲವು ರಾಜ್ಯಗಳಲ್ಲಿ ಅತಿವೃಷ್ಟಿ ಮತ್ತು ನೆರೆ ಪರಿಸ್ಥಿತಿಯಿಂದ ಲಕ್ಷಾಂತರ ನಾಗರಿಕರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಅವರ ನೆರವಿಗೆ ಸರ್ಕಾರ ಎಲ್ಲ ಅಗತ್ಯ ವ್ಯವಸ್ಥೆ ಕಲ್ಲಿಸಿಕೊಡಲಿದೆ ಎಂದು ಭರವಸೆ ನೀಡಿದರು ಇಂದು ನಾವು ಅನುಭವಿಸುತ್ತಿರುವ ಸ್ನಾತಂತ್ರ್ಯದ ಹಿಂದೆ ಅನೇಕ ಮಹಾಪುರುಷರು ಮತ್ತು ಅಸಂಖ್ಯ ಅನಾಮಧೇಯ ದೇಶಭಕ್ತರ ತ್ನಾಗಬಲಿದಾನವಿದೆ ಎನ್ನುವುದನ್ನು ಪ್ರತಿಯೊಬ್ಬ ಭಾರತೀಯನೂ ಸದಾಕಾಲ ನೆನಪಿನಲ್ಲಿಡಬೇಕು ಎಂದು ಹೇಳಿದರು ದೇತದಲ್ಲಿ ಇಂದು ಪ್ರತಿಯೊಬ್ಬ ನಾಗರಿಕನಿಗೂ ಗರ್ವದಿಂದ ಜೀವನ ನಡೆಸುವ ಅವಕಾಶಗಳು ಲಭ್ಯವಾಗುತ್ತಿದೆ ಬಡಜನರಿಗೆ ನ್ವಾಯ ಒದಗಿಸುವ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ಕ್ಷೆಗೊಳ್ಳಲಾಗಿದೆ ದಶಕಗಳ ಕಾಲ ನಿಂತ ನೀರಾಗಿದ್ದ ದೇಶದ ಪ್ರಗತಿಗೆ ಈಗ ಗತಿ ದೊರಕಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಭಾರತವನ್ನು ಅಭಿವೃದ್ದಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಲುವತ್ತ ಸರ್ಕಾರದ ಪ್ರಯತ್ನಗಳ ಫಲಶ್ಯೃತಿ ಗೋಚರವಾಗುತ್ತಿದೆ ಎಂದರು

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಎಲ್ಲ ಜವಾಬ್ದಾರಿಗಳನ್ನು ಜೊತೆಜೊತೆಯಾಗಿ ನಿರ್ವಹಿಸುತ್ತಿರುವುದರಿಂದ ಅಭಿವೃದ್ದಿಯ ಗತಿ ಚುರುಕಾಗಿದೆ ಬದಲಾವಣೆಗಳು ಕಾಣುತ್ತಿವೆ ಎಂದರು ಹಳ್ಳಹಳ್ಳಯವರೆಗೆ ಡಿಜಿಟಲ್ ಕ್ರಾಂತಿಯ ಅಲೆಗಳು ತಲುಪುತ್ತಿವೆ ಅತ್ವಾಧುನಿಕ ಕೃಷಿ ಪದ್ದತಿಗಳ ಅಳವಡಿಕೆಯಿಂದ ರೈತರ ಬದಕನ್ನು ಹಸನಗೊಳಿಸಲಾಗುತ್ತಿದೆ ಎಂದು ಹೇಳಿದರು ದೇತದ ಈ ಅಭಿವೃದ್ದಿಯನ್ನು ಸಹಿಸದ ದುಷ್ತರ್ಮಿಗಳನ್ನು ಪತ್ತಿಕ್ಕುವಲ್ಲಿ ನಮ್ನ ಸಶಸ್ತಪಡೆಗಳ ಅಸಾಧಾರಣ ಪ್ರಯತ್ನ ಶ್ಲಾಘನೀಯ ಜಿಎಸ್ಟಿಯಂತಹ ತೆರಿಗೆ ಸುಧಾರಣೆ ಕ್ರಮಗಳಿಂದ ಪ್ರಮಾಣಿಕತೆಯನ್ನು ರೂಢಿಸಲಾಗುತ್ತಿದೆ ಎಂದು ನರೇಂದ್ರ ಮೋದಿ ಸಮರ್ಥಿಸಿಕೊಂಡರು ಭಾರತವನ್ನು ಬಡದೇಶವೆಂದು ಮೂದಲಿಸುತ್ತಿದ್ದ ಜಗತ್ತು ಈಗ ಭಾರತದತ್ತ ಭರವಸೆಯಿಂದ ನೋಡುವಂತಾಗಿದೆ ವಿಶ್ವದ ಪ್ರಗತಿಗೆ ಭಾರತದ ಕೊಡುಗೆಗಳನ್ನು ಗಮನಿಸುವಂತಾಗಿದೆ ಭಾರತದ ಬಗ್ಗೆ ವಿಶ್ವದ ದೃಷ್ಟಿಕೋನವೇ ಬದಲಾಗಿದೆ ಎಂದರು ಭಾರತ ಈಗ ಸುಧಾರಣೆ ಕಾರ್ಯಕ್ಷಮತೆಯ ಮೂಲಕ ಬೃಹತ್ ಪರಿವರ್ತನೆಯತ್ತ ದಾಪುಗಾಲಿಡುತ್ತಿದೆ ಈ ಯಶಸ್ನಿನ ಮಾರ್ಗದಲ್ಲಿ ಎಲ್ಲರನ್ನೂ ಜೊತೆಯಾಗಿ ಕೊಂಡೊಯ್ಟಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಬೆಂಗಳೂರಿನ ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಈ ಬಾರಿ ರಾಜ್ಜದಲ್ಲಿ ಉತ್ತಮ ಮಳೆಯಾಗಿದ್ದು ವಿದ್ದುತ್ ಉತ್ಪಾದಿಸುವ ಜಲಾಶಯಗಳು ತುಂಬಿರುವುದರಿಂದ ಈ ವರ್ಷ ಹೆಚ್ಚಿನ ಪ್ರಮಾಣದ ವಿದ್ಚುತ್ ಉತ್ಪಾದನೆಯಾಗುವ ನಿರೀಕ್ಷೆ ಇದೆ ಎಂದರು

ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ವಾಯುಮಾಲಿನ್ನ ಹಾಗೂ ಶಬ್ದಮಾಲಿನ್ನಕ್ಕೆ ತುರ್ತು ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಏಕೀಕೃತ ಭೂಸಾರಿಗೆ ಪ್ರಾಧಿಕಾರ ಸ್ಥಾಪಿಸಲಾಗುತ್ತಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ವಿವರ ನೀಡಿದರು ಅಸ್ಲಾಂನ ಗುವಹಾತಿಯ ಖಾನಪಾರದಲ್ಲಿ ಸ್ವಾತಂತ್ಯೋತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಸರ್ಬಾನಂದ್ ಸೊನೊವಾಲ್ ಅವರು ತ್ರೀವರ್ಣ ಧ್ವಜ ಹಾರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಷ್ಟೀಯ ಪೌರತ್ವ ನೋಂದಣಿಯಲ್ಲಿ ಪ್ರಾಮಾಣಿಕ ಪ್ರಜೆಗಳನ್ನು ಕೈಬಿಡದಿರುವುದಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಪ್ರತಿಪಾದಿಸಿದರು ಪಂಜಾಬ್ ಮತ್ತು ಹರಿಯಾಣದ ಜಂಟ ರಾಜಧಾನಿ ಛಂಡಿಘಡದಲ್ಲಿ ಭಿಗಿ ಭದ್ರತೆ ನಡುವೆ ಸ್ವಾತಂತ್ಲೋತ್ತವ ಆಚರಿಸಲಾಯಿತು ತಮಿಳುನಾಡಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಡಮಂತ್ರಿ ಇ ಪಳನಿಸ್ವಾಮಿ ತಮ್ನ ಸ್ವಾತಂತ್ರ್ವ ದಿನದ ಭಾಷಣದಲ್ಲಿ ರಾಜ್ಯವನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದಕ್ಕೆ ಕೊಂಡ್ಡೊಯುವ ಮಾಜಿ ಮುಖ್ಯಮಂತ್ರಿ ಜಯಲಲಿತ ಅವರ ಕನಸು ಈಡೇರಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಹೇಳಿದರು ಮಿಜೋರಾಂನಲ್ಲಿ ಮುಖ್ಚಮಂತ್ರಿ ಲಾಲ್ ತನ್ನಾವ್ಲಾ ಅವರು ತ್ರಿವರ್ಣ ಧ್ವಜ ಹಾರಿಸಿ ರಾಜ್ಯದಲ್ಲಿ ನೂತನ ಭೂಮಿ ಬಳಕೆ ನೀತಿ ಜಾರಿ ಮತ್ತು ಹೊಸ ಆರ್ಥಿಕಾಭಿವೃದ್ಧಿಯ ಅನುಷ್ಠಾನದಿಂದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಮೇಲೆ ಮಹತ್ವದ ಪರಿಣಾಮ ಉಂಟಾಗಿದೆ ಎಂದು ಹೇಳಿದರು

ಭಾರತೀಯ ರಾಯಭಾರಿ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸುವುದರೊಂದಿಗೆ ರಾಷ್ಟಗೀತೆಯನ್ನು ಹಾಡಿ ದೇಶಕ್ಕೆ ಗೌರವ ಅರ್ಪಿಸಲಾಗುತ್ತಿದೆ ಚೀನಾ ಆಸ್ವೇಲಿಯಾ ಸಿಂಗಾಮರ ಮತ್ತಿತರ ದೇಶಗಳಲ್ಲಿ ರಾಷ್ಟ ದ್ವಜವನ್ನು ಹಾರಿಸಿ ದೇಶ ಭಕ್ತಿ ಹಾಡುಗಳನ್ನು ಹಾಡುವುದರೊಂದಿಗೆ ಭಾರತದ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು ಬೀಜಿಂಗ್ನಲ್ಲಿ ಚೀನದಲ್ಲಿರುವ ಭಾರತದ ರಾಯಭಾರಿ ಗೌತಮ್ ಬಂಬಾವಾಲೆ ಅವರು ತ್ರಿವರ್ಣ ಧ್ವಜ ಹಾರಿಸಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ರಾಷ್ಟವನ್ನುದ್ದೇಶಿಸಿ ಮಾಡಿದ ಭಾಷಣವನ್ನು ಓದಿದರು ಆಸ್ವೇಲಿಯಾದಲ್ಲಿ ಸಾವಿರಾರು ಭಾರತೀಯರು ಮೆಲ್ಲರ್ನ್ ಕ್ಯಾನ್ಬೆರ್ತಾ ಸಿಡ್ನಿ ಮತ್ತು ಬ್ರಿಸ್ಟೇನ್ ಭಾರತೀಯ ರಾಯಭಾರಿ ಕಚೇರಿಗಳಲ್ಲಿ ಭಾರತದ ಸ್ವಾತಂತ್ರ್ಯ ದಿನವನ್ನು ಆಚರಿಸಿದರು

ಇಂದು ಬೆಳಗ್ಗೆ ಕೊಲಂಬೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಪ್ರಧಾನ ಕಾರ್ಯತ್ರಮ ಆಯೋಜನೆಯಾಗಿತ್ತು

ವೈವಿಧ್ದತೆ ಮತ್ತು ಕಾನೂನು ಪಾಲನೆಯನ್ನು ಬೆಂಬಲಿಸುವಲ್ಲಿ ದಕ್ಷಿಣ ಏಷ್ಯಾಗೆ ಭಾರತ ಉತ್ತಮ ಉದಾಹರಣೆಯಾಗಿದೆ ಎಂದು ಅಮೆರಿಕ ಹೇಳಿದೆ

ಕೊಚ್ಚ ವಿಮಾನ ನಿಲ್ದಾಣಕ್ಕೆ ನೀರಿನ ಹರಿವು ಮುಂದುವರದಿರುವ ಹಿನ್ನೆಲೆಯಲ್ಲಿ ಶನಿವಾರದವರೆಗೆ ವಿಮಾನ ಹಾರಾಟವನ್ನು ಸ್ನಗಿತಗೊಳಿಸಲಾಗಿದೆ

ಇಂದು ಬೆಳಿಗ್ಗೆ ಮಲಪುರಂ ಮುನ್ನಾರ್ನಲ್ಲಿ ಭೂಕುಸಿತಗಳು ಉಂಟಾಗಿರುವ ಘಟನೆ ವರದಿಯಾಗಿದೆ

ಅಣೆಕಟ್ಟನ ಗೇಟ್ಗಳನ್ನು ತೆರೆಯಲಾಗಿದೆ